ಕರ್ನಾಟಕದಲ್ಲಿ ರಾಜಕೀಯ ಬಿಕ್ಕಟ್ಟು ಮುಂದುವರಿಕೆ ವಾರಾಂತ್ಯದ ನಂತರ ಮತ್ತೆ ಸೋಮವಾರ ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ ಕಲಾಪ

ದ್ರಾಸ್ನಲ್ಲಿ ಕಾರ್ಗಿಲ್ ಯುದ್ದ ಸ್ವಾರಕದ ಬಳಿ ಹುತಾತ್ನ ಯೋಧರಿಗೆ ಶ್ರದ್ದಾಂಜಲಿ

ಎರಡು ದಿನಗಳ ಹಿಂದೆ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಮಂಡಿಸಿದ ವಿಶ್ವಾಸಮತ ಯಾಚನೆ ಗೊತ್ತುವಳಿ ವಿಚಾರ ಇತ್ವರ್ಥವಾಗಿಲ್ಲ ನಿನ್ನೆ ರಾತ್ರಿಯವರೆಗೂ ಈ ಬಗ್ಗೆ ಯಾವುದೇ ನಿರ್ಧಾರವಿಲ್ಲದೆ ಸೋಮವಾರಕ್ಕೆ ಕಲಾಪವನ್ನು ಮುಂದೂಡಲಾಗಿದೆ ಮುಖ್ರಮಂತ್ರಿ ಕುಮಾರಸ್ನಾಮಿ ಸರ್ಕಾರ ಸದನದಲ್ಲಿ ಸಂಖ್ಯಾಬಲದ ಕೊರತೆಯನ್ನು ಎದುರಿಸುತ್ತಿದ್ಲು ಶುಕ್ರವಾರ ಅಂದರೆ ನಿನ್ನೆ ರಾತ್ರಿಯವೇಳೆಗೆ ಬಹುಮತ ಸಾಬೀತು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕೆಂದು ರಾಜ್ಞಪಾಲ ವಜುಭಾಯಿ ವಾಲಾ ಎರಡು ಬಾರಿ ನೀಡಿದ ಸೂಚನೆಯ ಪಾಲನೆಯಾಗಲಿಲ್ಲ

ತಡರಾತ್ರಿಯವರೆಗೂ ಸದನದಲ್ಲಿ ಸಹಕರಿಸಲು ತಾವು ಸಿದ್ದವೆಂದು ಪದೇಪದೇ ಮಾಡಿದ ಮನವಿ ವ್ಲರ್ಥವಾಯಿತು ಆಡಳಿತ ಪಕ್ಷದ ಸಭಾನಾಯಕರು ಸೇರಿದಂತೆ ಎಲ್ಲ ಸದಸ್ಯರು ಕಲಾಪ ಸೋಮವಾರ ಮುಂದುವರೆಯಬೇಕೆಂದು ಪಟ್ಲುಹಿಡಿದ ಹಿನ್ನೆಲೆಯಲ್ಲಿ ಮೊದಲಿಗೆ ಸದನದ ಉಪಸಭಾಧ್ಯಕ್ಷರು ಸಹ ಅದೇ ನಿಲುವು ವ್ಯಕ್ತಪಡಿಸಿದರು ನಂತರ ಆಗಮಿಸಿದ ಸಭಾಧ್ಯಕ್ಷ ಕೆ

ರಮೇಶ್ಕುಮಾರ್ ಮತ್ತೊಮ್ನೆ ಆಡಳಿತ ಪಕ್ಷದ ಸದಸ್ಲರ ಅಭಿಪ್ರಾಯ ಕೇಳಿದರು ಮತ್ತು ಸೋಮವಾರ ಖಂಡಿತವಾಗಿ ಬಹುಮತ ಸಾಬೀತು ಪ್ರಕ್ರಿಯೆ ಮುಗಿಸುವುದಾಗಿ ಅವರಿಂದ ಭರವಸೆ ಪಡೆದು ಬಿಜೆಪಿ ಸದಸ್ನರ ವಿರೋಧದ ನಡುವೆಯೇ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿರುವುದಾಗಿ ಪ್ರಕಟಿಸಿದರು

ನಿನ್ನೆ ಎರಡು ಬಾರಿ ರಾಜ್ಯಪಾಲರು ಕಲಾಪಕ್ಕೆ ಗಡುವು ಸೂಚಿಸಿದ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಳೆದ ಹತ್ತು ದಿನಗಳಲ್ಲಿ ರಾಜ್ಜದಲ್ಲಿನ ರಾಜಕೀಯ ಬೆಳವಣಿಗೆ ಕುರಿತು ರಾಜ್ಜಪಾಲರು ಸೂಚನೆ ನೀಡುತ್ತಿರುವುದು ಆಶ್ಲರ್ಯ ತಂದಿದೆ ಎಂದಿದ್ದಾರೆ ಮತ್ತೊಂದೆಡೆ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿ ಸೋಮವಾರದವರೆಗೂ ಎಲ್ಲ ಬೆಳವಣಿಗೆಗಳನ್ನು ಬಿಜೆಪಿ ಗಮನಿಸುತ್ತದೆ ಮುಂದಿನ ಕ್ರಮದ ಬಗ್ಗೆ ಅಲ್ಲಿಯವರೆಗೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಮತ್ತು ಈ ವಿಷಯವಾಗಿ ತಮ್ಮ ಪಕ್ಷ ರಾಜ್ಯಪಾಲರನ್ನು ಮತ್ತೊಮ್ನೆ ಭೇಟಿಯಾಗುವುದಿಲ್ಲ ಎಂದು ತಿಳಿಸಿದರು

ಈ ನಡುವೆ ಕೇಂದ್ರ ಸಂಸದೀಯ ವ್ಲವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ರಾಜ್ಯ ಸರ್ಕಾರ ರಾಜ್ಯಪಾಲರ ಸೂಚನೆಗಳನ್ನು ಪಾಲಿಸದೇ ಇರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು ಸಂವಿಧಾನದ ನಿಯಮಾನುಸಾರ ಸೂಚನೆ ನೀಡಿದ್ದಾರೆ ಬಹುಮತ ಸಾಬೀತು ಪ್ರಕ್ರಿಯೆಯನ್ನು ಆ ವಿಷಯಕ್ಕೆ ಮಾತ್ರ ಸೀಮಿತಗೊಳಿಸದೆ ವಿಳಂಬಧೋರಣೆ ಅನುಸರಿಸುತ್ತಿರುವುದು ಸೂಕ್ತ ಬೆಳವಣಿಗೆಯಲ್ಲ ಎಂದು ಅವರು ಹೇಳಿದ್ದಾರೆ ಆದಾಗ್ಲೂ ಕರ್ನಾಟಕ ರಾಜಕೀಯ ಬಿಕ್ಕಟ್ಟನ ಬಗ್ಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇತಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ

ತಿರುನಲ್ವೇಲಿ ಮತ್ತು ರಾಮನಾಥಮರಂ ಜಿಲ್ಲೆಗಳಲ್ಲಿ ಇಂದು ಈ ಕಾರ್ಯಾಚರಣೆಗಳು ನಡೆಯುತ್ತಿವೆ ಎಂದು ಪೊಲೀಸ್ ಮೂಲಗಳು ಮಾಹಿತಿ ನೀಡಿವೆ

ಇವರನ್ನು ಕಳೆದವಾರ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ತನಿಖೆಗಾಗಿ ಕರೆತರಲಾಗಿದೆ

ಚೀನಾದೊಂದಿಗೆ ವಾಸ್ತವ ಗಡಿರೇಖೆ ಪರಿಸ್ಥಿತಿ ಕುರಿತಂತೆ ಸೇನಾ ಸಿಬ್ಲಂದಿಯೊಂದಿಗೆ ಸಚಿವರು ಸಂವಾದ ನಡೆಸಲಿದ್ದಾರೆ ಮಧ್ವಾಷ್ನ ರಕ್ಷಣಾ ಸಚಿವರು ಜಮ್ನು ವಲಯದ ಸಾಂಬಾ ಜಿಲ್ಲೆಯ ಬಸಂತರ್ ಮತ್ತು ಕತುವಾ ಜಿಲ್ಲೆಯ ಉಜ್ ನದಿ ಮೇಲೆ ನಿರ್ಮಿಸಿರುವ ಎರಡು ಸೇತುವೆಗಳ ಉದ್ವಾಟನೆ ನೆರವೇರಿಸಲಿದ್ದಾರೆ ಈ ಎರಡೂ ಸೇತುವೆಗಳು ಈ ಭಾಗದ ಜನರಿಗೆ ಗಡಿಭದ್ರತೆ ಮತ್ತು ಸಂಪರ್ಕ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರವಹಿಸಲಿವೆ ರಕ್ಷಣಾ ಸಚಿವರೊಂದಿಗೆ ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಸೇನಾ ಮುಖ್ವಸ್ಟ ಜನರಲ್ ಬಿಖಿನ್ ರಾವತ್ ಮತ್ತಿತರರು ಪಾರ್ಸೊಂಡಿದ್ದಾರೆ

ಈ ಮಂದಿರ ಜಮ್ನು ವಲಯದಲ್ಲಿನ ಪೂಂಚ್ ಜಿಲ್ಲೆಯ ಗಡಿಭಾಗದ ಮಂಡಿ ತೆಹ್ಲಿಲ್ನಲ್ಲಿದೆ ವಾರ್ಷಿಕ ಯಾತ್ರೆ ಸುಗಮವಾಗಿ ಸಾಗಲು ಎಲ್ಲಾ ಅಗತ್ತ ಸಿದ್ದತೆಗಳನ್ನು ಸಾಕಷ್ಟು ಮುಂಚಿತವಾಗಿ ಕೈಗೊಳ್ಳುವಂತೆ ರಜೌರಿ ಹಾಗೂ ಪೂಂಚ್ ಜಿಲ್ಲೆಗಳ ಜಂಟಿ ಗಡಿಯಲ್ಲಿನ ಉಪ ಆಯುಕ್ತರುಗಳಗೆ ವಿಭಾಗೀಯ ಆಯುಕ್ತರು ಸೂಚನೆ ನೀಡಿದ್ದಾರೆ ಜಮ್ನು ಮತ್ತು ಕಾಶ್ಮೀರದ ಪೂಂಜ್ ಜಿಲ್ಲೆಯಲ್ಲಿ ಗಡಿ ನಿಯಂತ್ರಣ ರೇಖೆಯ ಸಮೀಪ ಪಾಕಿಸ್ತಾನಿ ಪಡೆಗಳು ಇಂದು ಬೆಳಗ್ಗೆ ಮತ್ತೊಮ್ನೆ ಅಪ್ರಜೋದಿತ ಗುಂಡಿನ ದಾಳಿ ನಡೆಸಿರುವುದಾಗಿ ವರದಿಯಾಗಿದೆ ಆದಾಗ್ದೂ ವಿದೇಶಿ ಸೇನೆಯ ಈ ಕ್ರಮಕ್ಕೆ ಭಾರತೀಯ ಪಡೆಗಳು ಪರಿಣಾಮಕಾರಿ ಪ್ರತ್ಯುತ್ತರ ನೀಡಿರುವುದಾಗಿ ಸೇನಾ ಮೂಲಗಳು ಮಾಹಿತಿ ನೀಡಿವೆ ಪೂಂಜ್ ಜಿಲ್ಲೆಯ ಮೆಂಧಾರ್ ವಲಯದಲ್ಲಿ ಗಡಿ ನಿಯಂತ್ರಣ ರೇಖೆಯ ಸಮೀಪ ಪಾಕ್ ಪಡೆಗಳು ಸಣ್ಣ ಅಸ್ತಗಳು ಮತ್ತು ಮಾರ್ಟರ್ಗಳ ಪ್ರಯೋಗ ನಡೆಸಿವೆ ಇದಕ್ಕೂ ಮುನ್ನ ನಿನ್ನೆ ಸಂಜೆ ರಚೌರಿ ಜಿಲ್ಲೆಯಲ್ಲಿ ಗಡಿ ನಿಯಂತ್ರಣ ರೇಖೆಯ ಸಮೀಪ ಪಾಕ್ ಸೇನಾಪಡೆಗಳು ಕದನ ವಿರಾಮವನ್ನು ಉಲ್ಲಂಘಿಸಿದ್ದಾಗಿ ಮೂಲಗಳು ತಿಳಿಸಿವೆ ಉತ್ತರ ಪ್ರದೇಶದ ಸೋನ್ಭದ್ರಾ ಜಿಲ್ಲೆಗೆ ರಾಷ್ಟೀಯ ಪರಿಶಿಷ್ಟ ವರ್ಗಗಳ ಆಯೋಗದ ತಂಡ ನಾಡಿದ್ದು

ತಂಡದ ಸದಸ್ಟರು ಹತ್ತೆಗೀಡಾದ ವ್ಯಕ್ತಿಗಳ ಕುಟುಂಬ ಸದಸ್ಟರಿಂದ ಮಾಹಿತಿ ಕಲೆ ಹಾಕಲು ಉಂಭಾ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಅಲ್ಲದೆ ಸೋನ್ಭದ್ರಾ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠರೊಂದಿಗೆ ಸಭೆ ನಡೆಸಲಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಹಲವು ವಿಚಾರಗಳ ಬಗ್ಗೆ ತಮ್ಮ ಚಿಂತನೆಗಳನ್ನು ಅವರು ದೇಶದ ಜನತೆಯೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ ನಂತರ ಭಾಷಣದ ಕನ್ನಡ ಅನುವಾದ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬರಲಿದ್ದು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳು ಸಹ ಪ್ರಸಾರ ಮಾಡಲಿವೆ ಈ ಕುರಿತು ಸಾರ್ವಜನಿಕರಿಂದಲೂ ಸಲಹೆ ಅಭಿಪ್ರಾಯಗಳನ್ನು ಆಹ್ವಾನಿಸಲಾಗಿದೆ

ಕಳೆದ ಸಂಚಿಕೆಯಲ್ಲಿ ಪ್ರಧಾನ ಮಂತ್ರಿ ಅವರು ಪ್ರಜಾಪ್ರಭುತ್ವದ ಮಹತ್ವವನ್ನು ಪ್ರತಿಪಾದಿಸಿದ್ದರು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ಸಾಲದಾತರಿಂದ ನೀತಿ ದರ ಪ್ರಸರಣದ ಅಹೇಕ್ಷಿತ ಮಟ್ಟಕ್ಕಿಂತ ಕಡಿಮೆ ಇರುವ ಕುರಿತು ತಮ್ಮ ಕಳವಳ ಪುನರುಚ್ಚರಿಸಿದ್ದಾರೆ ಮುಂಬೈನಲ್ಲಿ ನಿನ್ನೆ ಸಾರ್ವಜನಿಕ ಬ್ಯಾಂಕ್ಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿದರು ಎನ್ಬಿಎಫ್ಸಿಗಳು ಎದುರಿಸುತ್ತಿರುವ ಸಾಲದ ಬಿಕ್ಟಟನ್ನು ಪರಿಹರಿಸಲು ಬಜೆಟ್ ನಂತರದ ಉಪಕ್ರಮಗಳ ಪರಿಣಾಮ ಅದನ್ನು ತಗ್ಗಿಸುವಲ್ಲಿ ಬ್ಹಾಂಕ್ಗಳು ವಹಿಸಬಹುದಾದ ಪಾತ್ರದ ಬಗ್ಗೆ ಗವರ್ನರ್ ಮಾತನಾಡಿದ್ದಾರೆ ಎಂದು ಕೇಂದ್ರ ಬ್ಯಾಂಕ್ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕೇರಳದಲ್ಲಿ ನೈರುತ್ಯ ಮುಂಗಾರು ಮತ್ತಪ್ಟು ತೀವ್ರಗೊಂಡಿದ್ದು ಧಾರಾಕಾರ ಮಳೆಯಾಗುತ್ತಿದೆ ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ

ರಾಜ್ಯದ ಎತ್ತರದ ಪ್ರದೇಶಗಳಲ್ಲಿ ಮಣ್ಣು ಕುಸಿತ ಹಾಗೂ ಕಡಲ ತೀರಗಳಲ್ಲಿ ಭಾರೀ ಸಮುದ್ರ ಕೊರೆತವಾಗಿರುವುದಾಗಿ ವರದಿ ತಿಳಿಸಿವೆ ಕರ್ನಾಟಕದ ಕರಾವಳಿಯಲ್ಲೂ ಭಾರೀ ಮಳೆಯಾಗುತ್ತಿದೆ ಕೊಡುಗು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕುಂಭದ್ರೋಣ ಮಳೆಯಾಗುತ್ತಿದೆ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ

ಸಿಂಧು ಚೀನಾದ ಚೆನ್ ವೈ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ ನಿನ್ನೆ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಿಂಧು